ಕುಮಾರಸ್ವಾಮಿ ವಿಧಾನಸಭೆಯಲ್ಲಿ ಮಂಡಿಸಿರುವ ವಿಶ್ವಾಸ ಮತದ ನಿರ್ಣಯವನ್ನು ಸೋಮವಾರ ಮತಕ್ಕೆ ಹಾಕಲು ವಿಧಾನ ಸಭಾಧಕ್ಷರು ಸಮ್ಮತಿಸಿದ್ದು ರಾಜ್ಯದ ರಾಜಕೀಯ ಬಿಕಟ್ಟು ನಾಳೆ ಇತ್ಯರ್ಥವಾಗುವ ನಿರೀಕ್ಷೆಯಿದೆ ಈ ನಡುವೆ ಕಾಂಗ್ರೆಸ್ ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರು ಹೊಟೇಲ್ ಮತ್ತು ರೆಸಾರ್ಟ್ಗಳಲ್ಲಿಯೇ ವಾಸ್ತವ್ಯ ಹೂಡಿದ್ದು ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನಾಯಕರು ಶಾಸಕರ ಜೊತೆ ಬಿರುಸಿನ ಸಮಾಲೋಚನೆಯಲ್ಲಿ ನಿರತರಾಗಿದ್ದಾರೆ ಶಾಸಕ ಸ್ಥಾನಕ್ಕೆ ನೀಡಿದ್ದ ರಾಜೀನಾಮೆ ವಾಪಸ್ ಪಡೆದಿರುವ ರಾಮಲಿಂಗಾರೆಡ್ಡಿಯವರು ನಿನ್ನೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರನ್ನು ಭೇಟಿ ಮಾಡಿ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮಾತುಕತೆ ನಡೆಸಿದರು ಈ ಮಧ್ಯೆ ಶುಕ್ರವಾರವೇ ವಿಶ್ವಾಸಮತ ಚರ್ಚೆಯನ್ನು ಪೂರ್ಣಗೊಳಸುವಂತೆ ರಾಜ್ಯಪಾಲ ವಜೂಭಾಯಿವಾಲಾ ಸರ್ಕಾರಕ್ಕೆ ಸೂಚನೆ ನೀಡಿದ್ದರೂ ವಿಧಾನಸಭೆ ಕಲಾಪವನ್ನು ಸಭಾಧ್ವಕ್ಷ ಕೆ

ರಮೇಶ್ಕುಮಾರ್ ನಾಳೆಗೆ ಮುಂದೂಡಿದ ಬಗ್ಗೆ ಬಿಜೆಪಿ ತನ್ನ ಅಸಮಾಧಾನ ವ್ಯಕ್ತಪಡಿಸಿದೆ ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳಲಾಗದ ರಾಜ್ಯ ಸಮಿಶ್ರ ಸರ್ಕಾರದ ನಾಯಕರು ಬಿಜೆಪಿಯ ಮೇಲೆ ವೃಥಾ ಆರೋಪ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ನಾದ್ ಜೋಷಿ ದೂರಿದ್ದಾರೆ ಹುಬ್ಬಳ್ಳಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಎಲ್ಲವೂ ಸರಿ ಇದ್ದಿದ್ದರೆ ವಿಶ್ವಾಸ ಮತ ಸಾಬೀತು ಮಾಡಲು ಹಿಂಜರಿಯುವ ಅಗತ್ಯವಿರಲಿಲ್ಲ ವಿಧಾನಸಭಾಧ್ವಕ್ಷರು ಕಳೆದ ಐದು ದಿನಗಳಿಂದಲೂ ವಿಶ್ವಾಸ ಮತ ಪ್ರಕ್ರಿಯೆಯನ್ನು ಚಾಲನೆಯಲ್ಲಿಟ್ಟರುವುದು ಸೂಕ್ತವಲ್ಲ ಎಂದ ಅವರು ವಿಶ್ವಾಸ ಮತ ಮಂಡನೆಗೆ ತಾವು ಸಿದ್ದ ಎಂದು ಹೇಳದ್ದ ಮೈತ್ರಿ ನಾಯಕರು ತಮ್ಮ ಮಾತು ತಪ್ಪಿದ್ದಾರೆ ಈ ಕುರಿತು ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದರು ರಾಜ್ಯಪಾಲನ್ನು ಬಿಜೆಪಿ ಯಾವುದೇ ರೀತಿಯಲ್ಲೂ ದುರುಪಯೋಗ ಪಡೆಸಿಕೊಂಡಿಲ್ಲ ಕೇಂದ್ರದ ಯಾವುದೇ ನಾಯಕರ ಪಾತ್ರವು ಇಲ್ಲ ಬಹುಮತ ಪರೀಕ್ಷೆ ಆಗುವವರೆಗೆ ಪಕ್ಷ ಸಮಾಧಾನದಿಂದ ಬೆಳವಣಿಗೆಗಳನ್ನು ಗಮನಿಸಲಿದೆ ಎಂದು ಸಚಿವ ಪ್ರಲ್ವಾದ್ ಜೋತಿ ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನೇತೃತ್ವದ ಸಮಿತ್ರ ಸರ್ಕಾರ ಅಲ್ಪ ಮತಕ್ಕೆ ಕುಸಿದಿದ್ದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರು ಹುದ್ದೆಯಲ್ಲಿ ಮುಂದುವರೆಯುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾದ್ಯಕ್ಷ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಬಿ

ಯಡ್ಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ರಾಜಕೀಯ ವಿದ್ದಮಾನದ ಕುರಿತು ಮಾತನಾಡಿದ ಅವರು ತಮಗೆ ವಿಧಾನಸಭಾ ಸ್ವೀಕರ್ ರಮೇಶ್ ಕುಮಾರ್ ಅವರ ಮೇಲೆ ನಂಬಿಕೆ ಇದ್ದು ಸೋಮವಾರ ಸದನದಲ್ಲಿ ವಿಶ್ವಾಸ ಮತ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದ ಅವರು ಸಮಿತ್ರ ಸರ್ಕಾರ ವಿಶ್ವಾಸ ಮತ ಕಳೆದುಕೊಂಡಿದ್ದು ಮುಖ್ಯಮಂತ್ರಿಗಳ ಮುಂದೆ ರಾಜನಾಮೆಯಲ್ಲದೆ ಬೇರೆಯಾವುದೇ ಅವಕಾಶಗಳು ಉಳಿದಿಲ್ಲ

ಪಕ್ಷೇತರರು ಬಿಜೆಪಿ ನಾಯಕತ್ವವನ್ನು ಬೆಂಬಲಿಸಲಿದ್ದಾರೆ ಎಂದರು ನಾಳೆ ಮುಖ್ವಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು ವಿಧಾನಸಭೆಯಲ್ಲಿ ವಿಶ್ವಾಸ ಮತ ಮಂಡನೆ ಮಾಡಲಿದ್ದು ಸಮಿತ್ರ ಸರ್ಕಾರ ವಿಶ್ವಾಸ ಮತ ಗೆಲ್ಲಲಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಸುಪ್ರೀಂಕೋರ್ಟ್ನ ಮಧ್ಯಂತರ ತೀರ್ಮ ಶಾಸಕರ ಅಧಿಕಾರದ ಕುರಿತು ಪಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿದ್ದು ಇದು ಚರ್ಜೆಗೊಳಗಾಗಬೇಕಾದ ವಿಚಾರವಾಗಿರುವುದರಿಂದ ಸದನದಲ್ಲಿ ಸುದೀರ್ಘ ಕಲಾಪ ನಡೆದಿರುವುದು ಸಮರ್ಥನೀಯ ಸೋಮವಾರದ ವಿಶ್ವಾಸ ಮತ ಪ್ರಕ್ರಿಯೆ ಕುರಿತು ಜೆಡಿಎಸ್ ಸುಪ್ರೀಂಕೋರ್ಟ್ ಮೆಟ್ಸಲೇರಿದ್ದು ಕಾಂಗ್ರೆಸ್ ಅದನ್ನು ಬೆಂಬಲಿಸಲಿದೆ ಎಂದು ತಿಳಿಸಿದ್ದಾರೆ ಎಂದು ಸುದ್ದಿ ಸಂಸ್ಥೆ ಮೂಲಗಳು ತಿಳಿಸಿವೆ ವಿಧಾನಸಭಾಧಕ್ಷರು ಸುಪ್ರೀಂಕೋರ್ಟ್ನಲ್ಲಿ ಜೆಡಿಎಸ್ ದಾಖಲಿಸಿರುವ ಪ್ರಕರಣ ಮುಂದೂಡಲ್ಪಟ್ಟರೆ ವಿಶ್ವಾಸ ಮತಕ್ಕೆ ಮತ್ತೊಂದು ದಿನ ಕಾಲಾವಕಾಶ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕಿ ಹಾಗೂ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ನಿನ್ನೆ ಅನಾರೋಗ್ದದಿಂದ ನಿಧನ ಹೊಂದಿದ್ದಾರೆ

ಶೀಲಾ ದೀಕ್ಷಿತ್ ಅವರು ಮೂರು ಬಾರಿ ಸತತವಾಗಿ ದೆಹಲಿ ಮುಖ್ಯಮಂತ್ರಿಯಾಗಿದ್ದರು ಅಲ್ಲದೇ ದೆಹಲಿಯ ಸುದೀರ್ಘ ಆಡಳಿತ ನಡೆಸಿದ ಮುಖ್ಯಮಂತ್ರಿ ಎನಿಸಿದ್ದಾರೆ ಇಳಿ ವಯಸ್ಸಿನಲ್ಲೂ ಅವರು ಕಳೆದ ಲೋಕಸಭಾ ಚುನಾವಣೆ ವೇಳೆ ದೆಹಲಿ ಕಾಂಗ್ರೆಸ್ ಫಟಕದ ನೇತೃತ್ವ ವಹಿಸಿದ್ದರಲ್ಲದೇ ಈತಾನ್ಯ ದೆಹಲಿ ಕ್ಷೇತ್ರದಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಜಿ ಪ್ರಧಾನಿ ಎಚ್

ದೇವೆಗೌಡ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಗಣ್ಯರು ಶೀಲಾ ದೀಕ್ಷಿತ್ ಅವರ ನಿಧನಕ್ಕೆ ತೀವ್ರ ಸಂತಾಪ ವ್ವಕ್ತಪಡಿಸಿದ್ದಾರೆ

ಈ ಕುರಿತು ಸಾರ್ವಜನಿಕರಿಂದಲೂ ಸಲಹೆ ಅಭಿಪ್ರಾಯಗಳನ್ನು ಆಹ್ವಾನಿಸಲಾಗಿದೆ

ನಿನ್ನೆ ಮಧ್ಯಾಪ್ನದಿಂದಲೇ ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದೆ

ಮೀ ಗಿಂತ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಪವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಎಚ್ಚರಿಕೆಯಿಂದಿರುವಂತೆ ಕೊಡಗು ಜಿಲ್ಲಾಡಳತ ಮನವಿ ಮಾಡಿದೆ ಧಾರಾಕಾರ ಮಳೆ ಹಿನ್ನಲೆಯಲ್ಲಿ ಕೊಡಗು ಜಿಲ್ಲಾಡಳಿತ ರೆಡ್ ಆಲರ್ಟ್ ಫೋಷಿಸಿದೆ

ಕರ್ನಾಟಕ ರಾಜ್ಯ ಗಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ವಿಶ್ವವಿದ್ಯಾಲಯದ ಕುಲಪತಿ ಬಿ

ಮಹಾತ್ಯಾಗಾಂಧಿಜಿಯವರ ಕನಸಿನ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ನನಸು ಮಾಡುವುದು ದುಳ್ಚಟ ಹಾಗೂ ಅಪರಾಧ ಮುಕ್ತವಾಗಿಸುವುದು ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಚಿಟ್ಟೆಟೈಲು ಗ್ರಾಮ ಆಯ್ಕೆಯಲ್ಲಿ ಪ್ರಜ್ಞಾ ಭಾರತಿ ಪ್ರೌಢ ಶಾಲೆ ಪ್ರಮುಖ ಪಾತ್ರ ವಹಿಸಿದ್ದು ಗ್ರಾಮದಲ್ಲಿ ಸುಕ್ಕರ ಅಭಿವೃದ್ಧಿ ಭಾಷೆ ಕಲೆ ಸಂಸ್ಟತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಸಂಪೂರ್ಣ ಮದ್ದ ನಿಷೇಧದ ಬೇಡಿಕೆ ಇಂದು ನಿನ್ನೆಯದಲ್ಲ ಗಾಂಧೀಜಿ ತಮ್ಮ ಬದುಕಿನುದ್ದಕ್ಕೂ ಮದ್ದ ನಿಷೇಧ ಆಗಲೇಬೇಕು ಎಂಬ ಹೋರಾಟದಲ್ಲಿ ತೊಡಗಿದ್ದರು ಹಾಗೂ ಮದ್ದ ಮಾರಾಟದಿಂದ ಬಂದ ಆದಾಯದಲ್ಲಿ ದೇಶ ನಡೆಸಬಾರದೆಂಬ ನಿಲುವು ಹೊಂದಿದ್ದರು ಸ್ವಾತಂತ್ರ್ಯ ಸಿಕ್ಕ ನಂತರವೂ ಈ ವಿಷಯದಲ್ಲಿ ಹಲವು ಹೋರಾಟಗಳೂ ಚಳವಳಗಳೂ ನಡೆದಿವೆ

ಉಳದ ರಾಜ್ಯಗಳಲ್ಲಿ ಇನ್ನೂ ಜಾರಿಯಾಗಿಲ್ಲ ಈ ಬಗ್ಗೆ ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಜಾಗೃತಿ ಸಭೆಯನ್ನು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಿದೆ

ತಿಳಿಸಿದ್ದಾರೆ